ಇಂದಿನ ಯುವಕರು ಬಹು ಸವಾಲುಗಳನ್ನು ಎದುರಿಸಲು ಸಂಪೂರ್ಣ ಶಕ್ತಿಯಿಂದ ಸಜ್ಜಾಗಿದ್ದಾರೆ ಎಂದು ಮೋದಿ ಹೇಳಿದರು ಭಾರತವನ್ನು ಇನ್ನಷ್ಟು ಉನ್ನತಮಟ್ಟಕ್ಕೆ ಕೊಂಡೊಯ್ಯಲು ಪ್ರತಿಯೊಬ್ಬರು ಉತ್ಸಾಹ ಹಾಗೂ ಗುರಿಯನ್ನಿಟ್ಟುಕೊಂಡು ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು ಸಮಾಜದ ಉನ್ನತಿಗಾಗಿ ಅತ್ಯುತ್ತಮ ಸಂವಹನ ಕೌಶಲಗಳನ್ನು ದೇಶದ ಯುವಕರು ಹೆಚ್ಚಿಸಿಕೊಳ್ಳಬೇಕು ವಿವಿಧ ವಿಚಾರಗಳ ಕುರಿತಂತೆ ಚರ್ಚೆ ಮಾಡಬೇಕು ಎಂದು ಹೇಳಿದರು ಉತ್ತಮ ಸಂಭಾಷಣೆಯ ಪ್ರಕ್ರಿಯೆಗೆ ರಾಷ್ಟೀಯ ಯುವ ಸಂಸತ್ ಉತ್ತವ ಒಂದು ಉತ್ತಮ ವೇದಿಕೆಯಾಗಿದೆ ಎಂದರು

ನಾಗ್ದುರದ ಶ್ವೇತ ಉವ್ರೇ ಮೊದಲ ಬಹುಮಾನ ಬೆಂಗಳೂರಿನ ಅಂಜನಾಕ್ಷಿ ಎರಡನೇ ಬಹುಮಾನ ಹಾಗೂ ಪಾಟ್ನಾದ ಮಮತಾ ಕುಮಾರ್ ತೃತೀಯ ಬಹುಮಾನವನ್ನು ಪಡೆದರು ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರುದೇಶದ ಕ್ರೀಡೆಗಳಿಗೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳನ್ನು ನೀಡುವ ಖೇಲೋ ಇಂಡಿಯಾ ಆಪ್ ಬಿಡುಗಡೆ ಮಾಡಿದರು ಕ್ರೀಡೆ ಹಾಗೂ ಯುವಜನ ಸೇವೆ ಸಚಿವ ಕರ್ನಲ್ ರಾಜ್ಯವರ್ಧನ್ ರಾಥೋಡ್ ಮಾತನಾಡಿ ಅಂತಾರಾಷ್ಟೀಯ ಪಂದ್ಯಾವಳಿಗೆ ಭಾರತದ ಕ್ರೀಡಾಪಟುಗಳನ್ನು ಸಜ್ಜುಗೊಳಿಸಲು ಸರ್ಕಾರ ಎಲ್ಲ ಕ್ರಮಗಳನ್ನು ಕೈಗೊಂಡಿದೆ ಎಂದು ಹೇಳಿದರು

ರಷ್ಯಾ ಭಾರತ ಹಾಗೂ ಚೀನಾ ಆರ್ಐಸಿ ವಿದೇಶಾಂಗ ಸಚಿವರುಗಳ ಸಭೆ ಆರಂಭವಾಗುತ್ತಿದ್ದಂತೆ ಮಾತನಾಡಿದ ಸುಷ್ಮಾ ಸ್ವರಾಜ್ ಭಾರತದ ಜನತೆ ದುಃಖ ಹಾಗೂ ಆಕ್ರೋಶದಿಂದ ಕೂಡಿರುವ ಸಂದರ್ಭದಲ್ಲಿ ತಾವು ಚೀನಾಗೆ ಭೇಟ ನೀಡಿದ್ದೇನೆ ಎಂದು ಹೇಳಿದರು ಭಾರತೀಯ ಭದ್ರತಾಪಡೆಗಳ ಮೇಲೆ ಪುಲ್ವಾಮಾದಲ್ಲಿ ನಡೆದ ಕೃತ್ತ ಅತ್ಯಂತ ಹೀನಾಯವಾದುದ್ದಾಗಿದೆ ಈ ದಾಳಿಯನ್ನು ಪಾಕಿಸ್ತಾನ ಮೂಲದ ಹಾಗೂ ದೆಂಬಲಿತ ಭಯೋತ್ವಾದಕ ಸಂಘಟನೆ ಜೈಷ್ ಎ ಮೊಹಮ್ದದ್ ಎಸಗಿದೆ ಎಂದು ಹೇಳಿದರು ಭಯೋತ್ಪಾದಕ ಸಂಘಟನೆ ಜೈಷ್ ಎ ಮೊಹಮ್ಮದ್ಗೆ ವಿಶ್ವಸಂಸ್ಥೆ ಹಾಗೂ ಇತರ ದೇಶಗಳು ನಿಷೇಧ ಹೇರಿದ್ದರೂ ಪಾಕಿಸ್ತಾನದ ಮುಖಂಡರು ಅದರ ಮುಖ್ಯಸ್ಥರಾಗಿದ್ದಾರೆ ಆ ದೇಶದಿಂದ ದೊರೆಯುತ್ತಿರುವ ರಕ್ಷಣೆಯಿಂದಾಗಿ ಇಂತಪ ದಾಳಿಗಳು ನಡೆಯುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರಷ್ಠಾದ ವಿದೇಶಾಂಗ ಸಚಿವರಾದ ಸರ್ಗೈ ಲಾವೋ ಅವರನ್ನು ಸುಷ್ಮಾ ಸ್ವರಾಜ್ ಭೇಟಿಯಾಗುವ ಕಾರ್ಯಕ್ರಮವಿದೆ

ಇದಕ್ಕೆ ಪ್ರತಿಯಾಗಿ ಭಾರತ ದಿಟ್ಟ ಉತ್ತರ ನೀಡಿದ್ದು ಪಾಕಿಸ್ತಾನ ಸೇನೆಯಲ್ಲಿ ಹಲವರು ಗಾಯಗೊಂಡಿರುವ ಸಾಧ್ಯತೆ ಇದೆ ಎಂದು ವಕ್ತಾರರು ಹೇಳಿದ್ದಾರೆ ಆದಾಗ್ಯೂ ಗುಂಡಿನ ಕಾಳಗದಲ್ಲಿ ಭಾರತದ ಐವರು ಯೋಧರು ಗಾಯಗೊಂಡಿದ್ದಾರೆ ಈ ಪೈಕಿ ಇಬ್ಬರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಸೇನಾ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಅವರ ಆರೋಗ್ಯ ಸ್ಲಿರವಾಗಿದೆ

ಕಾಶ್ನೀರ ಕಣಿವೆಯ ಬರಾಮುಲ್ಲಾ ಜಿಲ್ಲೆಯ ಉರಿ ವಲಯದಲ್ಲಿ ಮತ್ತೆ ಕದನ ವಿರಾಮ ಉಲ್ಲಂಘನೆಯಾಗಿರುವ ಬಗ್ಗೆ ವರದಿಯಾಗಿದೆ ಭಾರತೀಯ ಪಡೆಗಳ ಮೇಲೆ ಪಾಕಿಸ್ತಾನಿ ಪಡೆಗಳು ಶೆಲ್ ದಾಳಿ ನಡೆಸಿದ್ದು ಇದಕ್ಕೆ ಪ್ರತಿಯಾಗಿ ಭಾರತೀಯ ಯೋಧರು ಪ್ರತ್ಯುತ್ತರ ನೀಡಿರುವ ಬಗ್ಗೆ ವರದಿಯಾಗಿದೆ

ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ನಾ ಸ್ತರಾಜ್ ಅವರು ಅಮೆರಿಕ ಚೀನಾ ಸಿಂಗಾಮರ ಬಾಂಗ್ಲಾ ದೇಶ ಮತ್ತು ಆಫ್ರಾನಿಸ್ತಾನದ ವಿದೇಶಾಂಗ ಸಚಿವರೊಂದಿಗೆ ಈ ವಾಯುದಾಳಿ ಕುರಿತಂತೆ ಮಾಹಿತಿ ನೀಡಿದ್ದಾರೆ ಮಧ್ಯ ಕಾತ್ಮೀರದ ಬುಡ್ಗಾಮ್ ಜಿಲ್ಲೆಯ ಗರೆಂಡ್ ಕಲಾನ್ ಪ್ರದೇಶದಲ್ಲಿ ಇಂದು ಬೆಳಗ್ಗೆ ವಾಯುಪಡೆಯ ಯುದ್ದ ವಿಮಾನ ಪತನಗೊಂಡಿದ್ದು ಇಬ್ಬರು ಪೈಲಟ್ಗಳು ಮೃತಪಟ್ಟಿದ್ದಾರೆ ನಿಯಂತ್ರಣ ರೇಖೆಯನ್ನು ದಾಟಿ ಭಾರತದ ವಾಯುಪಡೆ ಕಾರ್ಯಾಚರಣೆ ನಡೆಸಿ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸಿದ ಒಂದು ದಿನದ ನಂತರ ಈ ಘಟನೆ ನಡೆದಿದೆ

ಜಮ್ನು ಮತ್ತು ಕಾಶ್ನೀರದ ಶೋಪಿಯಾನ್ ಜಿಲ್ಲೆಯ ಮೆಮಂಧರ್ ನಲ್ಲಿ ಇಂದು ಬೆಳಗಿನ ಜಾವ ಭದ್ರತಾ ಪಡೆಗಳು ಮತ್ತು ಭಯೋತ್ಪಾದಕರ ನಡುವೆ ಗುಂಡಿನ ಚಕಮಕಿ ನಡೆದಿದ್ಲು ಜೆಪ್ ಎ ಮೊಹಮ್ನದ್ ಉಗ್ರ ಸಂಘಟನೆಯ ಇಬ್ಬರು ಉಗ್ರರನ್ನು ಸೇನೆ ಹತ್ತೆ ಮಾಡಿದೆ ಸ್ಥಳದಲ್ಲಿ ಸಶಾಸ್ತ ಹಾಗೂ ಮದ್ದು ಗುಂಡುಗಳನ್ನು ಸೇನಾಪಡೆ ವಶಪಡಿಸಿಕೊಂಡಿದೆ

ರಫೇಲ್ ಫೈಟರ್ ಜೆಟ್ ಗಳ ಒಪ್ಪಂದ ಪ್ರಕರಣದ ತೀರ್ಪನ್ನು ಪುನರ್ ಪರಿತೀಲನೆಗೆ ಕೋರಿದ್ದ ಅರ್ಜೆಯನ್ನು ಮುಕ್ತ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಸೂಚಿಸಿದೆ

ಪತ್ರಕರ್ತೆ ಗೌರಿ ಲಂಕೇಶ್ ಮತ್ತು ವಿಚಾರವಾದಿ ಎಂ ಎಂ ಕಲಬುರ್ಗಿ ಪತ್ಯೆಗಳಲ್ಲಿ ಸಾಮ್ಯತೆ ಇದೆ ಎಂದು ಕರ್ನಾಟಕ ಹೇಳಿರುವ ಹಿನ್ನೆಲೆಯಲ್ಲಿ ಕಲಬುರ್ಗಿ ಅವರ ಪತ್ಯೆ ಪ್ರಕರಣದ ತನಿಖೆಯ ಹೊಣೆಯನ್ನು ಸುಪ್ರೀಂಕೋರ್ಟ್ ರಾಷ್ಟೀಯ ತನಿಖೆ ಏಜೆನ್ಸಿ ಎಸ್ಐಟಿಗೆ ವರ್ಗಾಯಿಸಿದೆ

ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವೆಲ್ ರಾ ಮುಖ್ಯಸ್ಥರು ಗುಪ್ತದಳದ ಮುಖ್ಯಸ್ಥರು ಗೃಪ ಕಾರ್ಯದರ್ತಿ ಮತ್ತು ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ನಿನ್ನೆ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ನಡೆಸಿದ ವಾಯುದಾಳ ಹಿನ್ನೆಲೆಯಲ್ಲಿ ಈ ಸಭೆ ಮಹತ್ವ ಪಡೆದುಕೊಂಡಿದೆ

ಜಿತೇಂದ್ರ ಸಿಂಗ್ ಪ್ರದಾನ ಮಾಡಲಿದ್ದಾರೆ

ಇ ಆಡಳಿತ ಸುಸ್ಥಿರ ಇ ಆಡಳಿತ ಯಶಸ್ವಿ ಇ ಆಡಳಿತ ಸೇರಿದಂತೆ ಪ್ರಶಸ್ತಿಯನ್ನು ಆರು ವಿಭಾಗಗಳಲ್ಲಿ ಪ್ರದಾನ ಮಾಡಲಾಗುವುದು ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ ಪಾಕಿಸ್ತಾನದ ನೆಲದಲ್ಲಿ ಕಾರ್ಯಾಚರಣೆ ನಡೆಸುತ್ತಿರುವ ಭಯೋತ್ವಾದಕ ಗುಂಪುಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಪಾಕಿಸ್ತಾನಕ್ಕೆ ಅಮೆರಿಕ ಸ್ಪಷ್ಟ ಎಚ್ಚರಿಕೆ ನೀಡಿದೆ ಪಾಕಿಸ್ತಾನದಲ್ಲಿರುವ ಉಗ್ರರ ನೆಲೆ ಮೇಲೆ ಭಾರತ ದಾಳಿ ನಡೆಸಿದ ನಂತರ ಅಮೆರಿಕ ಪಾಕಿಸ್ತಾನಕ್ಕೆ ಮತ್ತಷ್ಟು ಎಚ್ಚರಿಕೆಯನ್ನು ನೀಡಿದೆ ಪಾಕಿಸ್ತಾನದ ವಿದೇಶಾಂಗ ಸಚಿವ ಶಾ ಮೊಪಮ್ಮದ್ ಖುರೇಷಿ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದ ಅಮೆರಿಕದ ಗೃಪ ಕಾರ್ಯದರ್ಶಿ ಮೈಕ್ ಪಾಂಪೆ ಸೇನಾ ತ್ರಮಗಳನ್ನು ಕೈಗೊಳ್ಳದಂತೆ ಸೂಚಿಸಿದ್ದಾರೆ ಭಾರತದ ವಿದೇಶಾಂಗ ಸಚಿವೆ ಸುಷ್ನಾ ಸ್ವರಾಜ್ ಅವರೊಂದಿಗೆ ಪ್ರತ್ಯೇಕವಾಗಿ ದೂರವಾಣಿ ಸಂಭಾಷಣೆ ನಡೆಸಿದ ಮ್ಲೆಕ್ ಪಾಂಪೆ ಆ ಭಾಗದಲ್ಲಿ ಶಾಂತಿ ಹಾಗೂ ಸುರಕ್ಷತೆಯನ್ನು ಕಾಪಾಡುವ ದೃಷ್ಷಿಯಲ್ಲಿ ಭಾರತ ಹಾಗೂ ಅಮೆರಿಕ ನಡುವೆ ಆಪ್ತ ಭದ್ರತಾ ಸಹಭಾಗಿತ್ವ ಇರುವುದಾಗಿ ಸ್ಪಷ್ಟಪಡಿಸಿದ್ದಾರೆ

ಆತ್ಮರಕ್ಷಣೆಗಾಗಿ ಭಾರತದ ಹಕ್ಕು ಪ್ರತಿಪಾದಿಸುವ ಸಂಬಂಧ ಅಮೆರಿಕ ದೆಂಬಲ ನೀಡುವುದಾಗಿ ಕಳೆದವಾರ ಅಮೆರಿಕ ರಾಷ್ಷೀಯ ಭದ್ರತಾ ಸಲಹೆಗಾರ ಜಾನ್ ಬೊಲ್ಲನ್ ಅವರು ಭಾರತದ ರಾಷ್ಷೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಅವರಿಗೆ ಭರವಸೆ ನೀಡಿದ್ದರು